ಇನ್ನು ಸ್ವಲ್ಪ ಹೊತ್ತಿನಲ್ಲಿ ದೇಶದ ಪ್ರಧಾನಮಂತ್ರಿಯಾಗಿ ಎರಡನೇ ಅವಧಿಗೆ ನರೇಂದ್ರ ಮೋದಿ ಪ್ರಮಾಣವಚನ ಸ್ವೀಕಾರ ರಾಜ್ಯದಿಂದ ಪ್ರಹ್ಲಾದ ಜೋಷಿ ಸದಾನಂದ ಗೌಡ ಸುರೇಶ್ ಅಂಗಡಿ ಸಂಪುಟ ಸೇರ್ಪಡೆ ನಿರೀಕ್ಷೆ

ಆರ್ಥಿಕ ದುರ್ಬಲರಿಗೆ ಉನ್ನತ ವೈದ್ಯಕೀಯ ಚಿಕಿತ್ಸಾ ವ್ಯವಸ್ಥೆ ಕಲ್ಪಿಸುವುದು ಸರ್ಕಾರದ ಆಶಯ ಮುಖ್ಯಮಂತ್ರಿ ಎಚ್

ರಾಷ್ಟಪತಿ ರಾಮನಾಥ್ ಕೋವಿಂದ್ ಅಧಿಕಾರ ಮತ್ತು ಗೌಪ್ಕತೆಯ ಪ್ರಮಾಣವಚನವನ್ನು ನರೇಂದ್ರ ಮೋದಿ ಮತ್ತು ಅವರ ಸಂಪುಟ ಸಚಿವರಿಗೆ ಬೋಧಿಸಲಿದ್ದಾರೆ ಐದು ವರ್ಷಗಳ ಆಡಳಿತ ಪೂರೈಸಿ ಎರಡನೇ ಅವಧಿಗೆ ಅಯ್ಕೆಯಾದ ಮೊದಲ ಬಿಜೆಪಿ ನಾಯಕ ಎಂಬ ಹೆಗ್ಗಳಿಕೆಗೆ ನರೇಂದ್ರ ಮೋದಿ ಪಾತ್ರರಾಗಿದ್ದಾರೆ ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅಧಿಕಾರ ಸ್ವೀಕರಿಸುವುದನ್ನು ವೀಕ್ಷಿಸಲು ವಿವಿಧ ರಾಷ್ಟಗಳ ಮುಖಂಡರು ಸರ್ಕಾರದ ಉನ್ನತ ಅಧಿಕಾರಿಗಳು ಸಂವಿಧಾನಿಕ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು ಪಲವು ರಾಷ್ಟಗಳ ರಾಯಭಾರಿಗಳು ಆಗಮಿಸಲಿದ್ದಾರೆ ಪಲವು ಕ್ಷೇತ್ರಗಳ ಗಣ್ಯಾತಿಗಣ್ಯ ಆಪ್ವಾನಿಕರು ಈಗಾಗಲೇ ಸಮಾರಂಭ ಸ್ಥಳದಲ್ಲಿ ಉಪಸ್ಥಿತರಿದ್ದಾರೆ ನೆರೆ ರಾಷ್ಟ್ರದವರಿಗೆ ಮೊದಲ ಆದ್ಯತೆ ನೀತಿಯಡಿ ಬಿಮ್ಸ್ಟೆಕ್ ದೇಶಗಳ ನಾಯಕರನ್ನು ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೆ ಆಹ್ವಾನಿಸಲಾಗಿದೆ ಇವರಲ್ಲಿ ಬಾಂಗ್ಲಾದೇಶ ಶ್ರೀಲಂಕಾ ಕರ್ಗಿಜ್ ಗಣರಾಜ್ಯ ಮ್ಯಾನ್ಮಾರ್ ಮಾರಿಷಸ್ ನೇಪಾಳ ಭೂತಾನ್ ಹಾಗೂ ಥೈಲಾಂಡ್ನ ವಿಶೇಷ ರಾಯಬಾರಿ ಸೇರಿದ್ದಾರೆ

ಸಮಾರಂಭದಲ್ಲಿ ಕರ್ನಾಟಕದ ರಾಜ್ಯಪಾಲ ವಜುಭಾಯ್ ವಾಲಾ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಯುಪಿಎ ಅಧ್ಯಕ್ಷ ಸೋನಿಯಾ ಗಾಂಧಿ ತೆಲಂಗಾಣ ಮುಖ್ಯಮಂತ್ರಿ ಚಂದ್ರಶೇಖರ ರಾವ್ ಬಿಹಾರ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ದೆಪಲಿ ಮುಖ್ಯಮಂತ್ರಿ ಅರವಿಂದ್ ಕೇಜಿವಾಲ್ ಮತ್ತಿತರ ಗಣ್ಯರು ಉಪಶ್ಯಿತರಿರುವರು ಪ್ರಧಾನಮಂತ್ರಿಗಳ ಪ್ರಮಾಣವಚನ ಸ್ವೀಕಾರ ಸಮಾರಂಭದ ನೇರ ಪ್ರಸಾರವನ್ನು ದೆಹಲಿ ಆಕಾಶವಾಣಿ ಬಿತ್ತರಿಸಲಿದೆ

ಕೇಂದ್ರ ಸಂಪುಟ ಸೇರ್ಪಡೆಗೊಳ್ಳಲಿರುವ ಸಂಭವನೀಯರ ಪಟ್ಟಿಯಲ್ಲಿ ರಾಜನಾಥ್ ಸಿಂಗ್ ನಿತಿನ್ ಗಡ್ಡರಿ ನಿರ್ಮಲಾ ಸೀತಾರಾಮನ್ ಪಿಯೂಷ್ ಗೋಯಲ್ ನರೇಂದ್ರ ಸಿಂಗ್ ತೋಮರ್ ಪ್ರಕಾಶ್ ಜಾವಡ್ಕೇರ್ ರವಿ ಶಂಕರ್ ಪ್ರಸಾದ್ ಧರ್ಮೇಂದ್ರ ಪ್ರಧಾನ್ ಮತ್ತು ಸ್ಮೃತಿ ಇರಾನಿ ಸೇರಿದ್ದಾರೆ ಈ ಪಟ್ಟಿಯಲ್ಲಿ ಸದಾನಂದ ಗೌಡ ಪ್ರಹ್ನಾದ್ ಜೋಷಿ ಸುರೇಶ್ ಅಂಗಡಿ ಗಜೇಂದ್ರ ಸಿಂಗ್ ಶೆಬಾವತ್ ಮುಖ್ತಾರ್ ಅಬ್ಬಾಸ್ ನಖ್ವಿ ಜಯಂತ್ ಸಿಂಗ್ ಗಿರಿರಾಜ್ ಸಿಂಗ್ ರಾಜ್ಯವರ್ಧನ್ ಸಿಂಗ್ ರಾಥೋಡ್ ತಾವರ್ಚಂದ್ ಗೆಹ್ಲೋಟ್ ದಿಲೀಪ್ ಘೋಷ್ ಜಿತೇಂದ್ರ ಸಿಂಗ್ ಮತ್ತು ಮರುಷೋತ್ತಮ್ ರುಪಾಲ ಹೆಸರುಗಳು ಕೂಡ ಸೇರಿವೆ ಎನ್ಡಿಎ ಮೈತ್ರಿ ಪಕ್ಷ ಆಕಾಲಿ ದಳದ ಪರ್ಸಿಮುತ್ಕೌರ್ ಬಾದಲ್ ಲೋಕ ಜನಶಕ್ತಿಯ ರಾಮ್ ವಿಲಾಸ್ ಪಾಸ್ವಾನ್ ಅಪ್ನಾ ದಳದ ಅನುಪ್ರಿಯಾ ಪಟೇಲ್ ಜೆಡಿಯುನಿಂದ ರಾಮನಾಥ್ ಠಾಕೂರ್ ಅಥವಾ ಸಂತೋಷ್ ಕುಶ್ವಾಪ್ ಕೇಂದ್ರ ಸಂಪುಟ ಸೇರ್ಪಡೆಯಾಗುವ ನಿರೀಕ್ಷೆ ಇದೆ ಈ ಮಧ್ಯೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿ

ಸದಾನಂದ ಗೌಡ ತಮಗೆ ಪ್ರಮಾಣವಚನ ಸ್ವೀಕಾರ ಸಮಾರಂಭದಲ್ಲಿ ಉಪಶ್ಯಿತರಿರುವಂತೆ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಅಮಿತ್ ಷಾ ಅವರಿಂದ ಸಂದೇಶ ತಲುಪಿದೆ ಎಂದು ತಿಳಿಸಿದರು ಭಾರತದ ಏಕತೆ ಮತ್ತು ಸಮಗ್ರತೆಗೆ ಧಕ್ಕೆ ತರಲು ತಮ್ಮ ಸರ್ಕಾರ ಅವಕಾಶ ನೀಡುವುದಿಲ್ಲ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ದೇಶದ ಭದ್ರತೆಗೆ ಮೊದಲ ಆದ್ಯತೆ ಎಂದು ಅವರು ಹೇಳಿದ್ದಾರೆ ದೇಶದ ಪ್ರಧಾನಮಂತ್ರಿಯಾಗಿ ಎರಡನೇ ಅವಧಿಗೆ ಪ್ರಮಾಣವಚನ ಸ್ವೀಕಾರಕ್ಕೆ ಮುನ್ನ ಇಂದು ಬೆಳಗ್ಗೆ ಅವರು ರಾಷ್ಟೀಯ ಯುದ್ಧ ಸ್ಮಾರಕಕ್ಕೆ ಭೇಟಿ ನೀಡಿ ದೇಶಕ್ಕಾಗಿ ಪಾಣತ್ಕಾಗ ಮಾಡಿದ ಯೋಧರ ಸ್ಮರಣಾರ್ಥ ಮಷ್ತಗುಚ್ಛ ಇರಿಸಿ ನಮನ ಸಲ್ಲಿಸಿದರು

ಬೆಳಗ್ಗೆ ರಾಜ್ಫಾಟ್ಗೆ ತೆರಳಿದ ಪ್ರಧಾನಮಂತ್ರಿ ರಾಷ್ಟಪಿತ ಮಪಾತ್ಮ ಗಾಂಧಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು

ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸದೈವ್ ಅಟಲ್ ಸಮಾಧಿಗೆ ಭೇಟಿ ನೀಡಿದ ನರೇಂದ್ರ ಮೋದಿ ಆಗಲಿದ ನಾಯಕನಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು ವಾಜಪೇಯಿ ಅವರನ್ನು ಪ್ರತಿಕ್ಷಣವೂ ನೆನಪಿಸಿಕೊಳ್ಳುವುದಾಗಿ ತಿಳಿಸಿದ ಅವರು ಜನರ ಸೇವೆಗೆ ಬಿಜೆಪಿ ಇಂದು ಗಳಿಸಿರುವ ಅವಕಾಶವನ್ನು ಅವರು ಕಂಡಿದ್ದರೆ ತುಂಬಾ ಸಂತಸ ಪಡುತ್ತಿದ್ದರು ಎಂದು ಹೇಳಿದರು ಅಟಲ್ ಬಿಹಾರಿ ವಾಜಪೇಯಿ ಅವರ ಬದುಕು ಮತ್ತು ಕಾರ್ಯಗಳಿಂದ ಪ್ರೇರಿತರಾಗಿ ಉತ್ತಮ ಅಡಳಿತದ ಮೂಲಕ ಜನರ ಜೀವನ ಸುಧಾರಿಸುವಲ್ಲಿ ಶ್ರಮವಹಿಸುವುದಾಗಿ ಮೋದಿ ತಿಳಿಸಿದ್ದಾರೆ

ಮಂಗಳೂರಿನ ಜಿಲ್ಲಾ ಬಿಜೆಪಿ ಕಾರ್ಯಾಲಯದ ಎದುರು ಸಾರ್ವಜನಿಕರಿಗೆ ಮೋದಿ ಸಂಪುಟದ ಪ್ರಮಾಣವಚನ ಕಾರ್ಯಕ್ರಮ ವೀಕ್ಷಣೆಗೆ ಬೃಪತ್ ಪರದೆ ವ್ಯವಸ್ಥ ಮಾಡಲಾಗಿದೆ

ಸಿ ರೋಡ್ನ ರಕ್ತೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ಪಮ್ಮಕೊಳ್ಳಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ವಿವಿಧ ಕಡೆಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಸಿಹಿ ತಿಂಡಿ ವಿತರಿಸಿ ಸಂಭ್ರಮಿಸುತ್ತಿದ್ದಾರೆ ಈ ಮಧ್ಯೆ ಜೆಡಿಎಸ್ ರಾಜ್ಡಾಧ್ವಕ್ಷ ಹೆಚ್ ವಿಶ್ವನಾಥ್ ಶುಭ ಸಂದೇಶ ನೀಡಿ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಎರಡನೇ ಅವಧಿಗೆ ಅಧಿಕಾರ ಸ್ವೀಕರಿಸುತ್ತಿದ್ದು ಭಾರತದ ಎಲ್ಲಾ ಜಾತಿ ಜನಾಂಗ ಧರ್ಮ ಮತ್ತು ವಿವಿಧ ಭಾಷಿಕರ ಆಶಯದಂತೆ ಕಾರ್ಯನಿರ್ವಹಿಸಲಿ ಎಂದು ಹಾರೈಸಿದ್ದಾರೆ

ಕುಮಾರಸ್ವಾಮಿ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಇಂದು ಟ್ರಾಮಾ ಮತ್ತು ಅಶ್ಶಿ ಚಿಕಿತ್ಸಾ ಸಂಸ್ಥೆಯ ಎಂ ಆರ್

ಮಳೆ ಕೊಯ್ಲು ಅಂತರ್ಜಲ ಸುಧಾರಣೆ ನೀರಿನ ಉಪಯುಕ್ತ ಬಳಕೆ ಕುರಿತು ಜಾಗ್ಟತಿ ಮೂಡಿಸಲು ಜಲಾಮ್ಟತ ಯೋಜನೆ ಆರಂಭಿಸಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೃಷ್ಣಬೈರೇಗೌಡ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಇಂದು ತಾಂತ್ರಿಕ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು ಮಳೆ ಅಭಾವ ಪ್ರದೇಶದಲ್ಲಿ ಮೋಡ ಬಿತ್ತನೆ ಕೈಗೊಳ್ಳುವ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಹೇಳಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅನಾವೃಷ್ಟಿಗೆ ಪರ್ಯಾಯವಾಗಿ ಮೋಡ ಬಿತ್ತನೆ ಮೂಲಕ ನೀರಿನ ಅಭಾವ ನಿವಾರಿಸುವ ಪ್ರಯತ್ನ ನಡೆಯಲಿದೆ ಎಂದು ತಿಳಿಸಿದರು

ನಾಳೆ ವಿಶ್ವ ತಂಬಾಕು ನಿಷೇಧ ದಿನ ತಂಬಾಕು ಸೇವನೆ ಕ್ಯಾನ್ಲರ್ ಸೇರಿದಂತೆ ಪಲವು ರೋಗಗಳಿಗೆ ತುತ್ತಾಗುವ ಅಪಾಯ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಇದರ ಉದ್ದೇಶ

ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥ ದೊಡ್ಡಬಳ್ಳಾಮರ ಘಟಕದಲ್ಲಿಂದು ರಸ್ತೆ ಸುರಕ್ಷತೆ ದಿನಾಚರಣೆ ಆಚರಿಸಲಾಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಸಿ

ಕರೀಗೌಡ ಕಾರ್ಕ್ರಮ ಉದ್ಘಾಟಿಸಿ ಮಾತನಾಡಿ ರಸ್ತೆ ಸುರಕ್ಷತಾ ನಿಯಮ ಪಾಲಿಸಬೇಕು ಚಾಲಕರು ತಾಳ್ಮೆಯಿಂದ ವಾಪನ ಚಲಾಯಿಸಿದರೆ ಬಪಳಷ್ಟು ಅಪಘಾತಗಳನ್ನು ಕಡಿಮೆ ಮಾಡಬಹುದಾಗಿದೆ ಎಂದು ಹೇಳಿದರು

ವಿದ್ಯಾಶಂಕರ್ ಮೈಸೂರಿನಲ್ಲಿ ಇಂದು ಅಧಿಕಾರ ಸ್ತೀಕರಿಸಿದರು